ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಐದು ನೂತನ ತಾತ್ಕಾಲಿಕ ಸದಸ್ಯ ದೇಶಗಳ ಆಯ್ಕೆಗೆ ಇಂದು ಚುನಾವಣೆ

ಈ ಸಂದರ್ಭದಲ್ಲಿ ಇಡೀ ದೇಶವೇ ಆ ಯೋಧರ ಕುಟುಂಬಗಳೊಂದಿಗೆ ಇದೆ ಈ ಯೋಧರ ತ್ಯಾಗ ಬಲಿದಾನಗಳನ್ನು ದೇಶ ಎಂದಿಗೂ ಮರೆಯುವುದಿಲ್ಲ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ನಂತರ ದೆಹಲಿಯ ಸೌತ್ಬ್ಲಾಕ್ನಲ್ಲಿ ಭಾರತೀಯ ಸೇನೆಯ ಮೂರು ವಿಭಾಗಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದರು

ಲಡಾಕ್ನಲ್ಲಿ ಭಾರತ ಮತ್ತು ಚೀನಾ ಗಡಿ ಭಾಗದಲ್ಲಿ ಸೋಮವಾರ ತಡರಾತ್ರಿ ಸಂಘರ್ಷ ಉಂಟಾಗಿದ್ದು

ಸ್ವಾವಲಂಬಿ ಭಾರತ್ ಅಭಿಯಾನದ ಪ್ಯಾಕೇಜ್ನಿಂದ ಎಂಎಸ್ಎಂಐ ಕೃಷಿ ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಪಲವು ವಲಯಗಳು ಚೇತರಿಕೆ ಕಾಣುತ್ತಿದ್ದು

ಎಂಎಸ್ಎಂಇ ವಲಯಕ್ಕೆ ಉತ್ತೇಜನ ನೀಡಲು ಬ್ಯಾಂಕ್ ಸಾಲ ಸೇರಿದಂತೆ ಪಲವು ್ರಮ ಕೈಗೊಳ್ಳಲಾಗಿದ್ದು ಇದರಿಂದ ಆರ್ಥಿಕ ಚಟುವಟಕೆ

ಕೃಷಿ ವಲಯದಲ್ಲೂ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿಯ ರಸಗೊಬ್ಬರ ಬೇಡಿಕೆ ದುಪ್ಪಟ್ಟಾಗಿದೆ

ಒಂದೇ ದಿನದಲ್ಲಿ ಈ ತಪಾಸಣೆ ನಡೆಸಲಾದ ಅತಿ ಪೆಟ್ಟನ ಪ್ರಮಾಣ ಇದಾಗಿದೆ

ಆಯುಷ್ ಸಚಿವಾಲಯದ ಆಯುರ್ವೇದ ವಿಭಾಗದ ಸಲಹೆಗಾರರಾದ ಡಾ

ವಿಶ್ವಸಂಸ್ಥೆಯ ಮಹಾಸಭೆ ಕಳೆದ ತಿಂಗಳು ಪರಿಷ್ಠತ ಮತದಾನ ವ್ಯವಸ್ಥೆಗಳ ಅಡಿಯಲ್ಲಿ ಭದ್ರತಾ ಮಂಡಳಿ ಚುನಾವಣೆಯನ್ನು ನಡೆಸಲು ನಿರ್ಣಯವೊಂದನ್ನು ಅಂಗೀಕರಿಸಿದೆ

ಈ ವಲಯದಿಂದ ಏಕೈಕ ಸ್ಥಾನಕ್ಕಾಗಿ ಸ್ಪರ್ಧಿಸಿರುವ ಏಕೈಕ ಅಭ್ವರ್ಥಿಯಾಗಿರುವುದರಿಂದ ಭಾರತದ ಗೆಲುವು ನಿಶ್ಚಿತವಾಗಿದೆ

ು ಮಧ್ಯಪ್ರದೇಶ ಪಾಗೂ ಪೂರ್ವ ಮಧ್ಯಪ್ರದೇಶದ ಪಲವು ಭಾಗಗಳಲ್ಲಿ ಮತ್ತು ಪೂರ್ವ ಉತ್ತರ ಪ್ರದೇಶದ ಕೆಲವೆಡೆಗಳಲ್ಲಿ ನೈರುತ್ತ ಮುಂಗಾರು ಆರಂಭವಾಗಿವೆ ಕೊಂಕಣ ಮತ್ತು ಗೋವಾದಲ್ಲೆಡೆ ಭಾರೀ ಮಳೆಯಾಗುತ್ತಿದ್ದು

ದೇಶಾದ್ಯಂತ ಕ್ರೀಡಾ ಚಟುವಟಕೆಯನ್ನು ಉತ್ತೇಜಸುವ ಉದ್ದೇಶದಿಂದ ಪ್ರತಿರಾಜ್ಯ ಹಾಗೂ ಕೇಂದ್ರಾಡಳತ ಪ್ರದೇಶಗಳಲ್ಲಿ ಇಂತಹ ಒಂದು ಕೇಂದ್ರವನ್ನು ಸಚಿವಾಲಯ ಗುರುತು ಮಾಡಲಿದೆ